ದೇಶದಲ್ಲಿ ಲಭ್ಯವಿರುವ ಈರುಳ್ಳಿ ದಾಸ್ತಾನು ಆಧರಿಸಿ ಬೆಲೆ ನಿಯಂತ್ರಿಸಲು ಕೇಂದ್ರ ಸರ್ಕಾರ ಎಲ್ಲಾ ತ್ರಮ ಕ್ಕೆಗೊಳ್ಳುತ್ತಿದೆ

ಸರ್ಕಾರದ ಪಲವು ಕ್ರಮಗಳಿಂದ ಈರುಳ್ಳಿ ದರ ಕಡಿಮೆಯಾಗಿದೆ ಆದರೆ ಈರುಳ್ಳಿ ಹೆಚ್ಚಾಗಿ ಬೆಳೆಯುವ ರಾಜ್ಯಗಳಾದ ಮಹಾರಾಷ್ಟ ಕರ್ನಾಟಕ ಆಂಧ್ರಪ್ರದೇಶ ಮದ್ಯಪ್ರದೇಶದಲ್ಲಿ ಭಾರಿ ಮಳೆಯಿಂದ ಬೆಳೆ ಹಾನಿಯಾಗಿದ್ದು ಮಾರುಕಟ್ಟಿಗೆ ಈರುಳ್ಳಿ ಪೂರೈಕೆ ಕಡಿಮೆಯಾಗಿದೆ ಈ ಹಿನ್ನೆಲೆಯಲ್ಲಿ ವರ್ತಕರ ಈರುಳ್ಳಿ ದಾಸ್ತಾನಿಗೆ ಗರಿಷ್ಠ ಮಿತಿ ವಿಧಿಸಲಾಗಿದೆ

ಕಿಶನ್ ರೆಡ್ಡಿ ಐಟಿಐಪಿಯನ್ನು ಇನ್ನಷ್ಟು ಸಮರ್ಥ ಮತ್ತು ಆಧುನಿಕಗೊಳಿಸಲು ಸರ್ಕಾರ ಅನೇಕ ಕ್ರಮಗಳನ್ನು ಕ್ಲೆಗೊಂಡಿದೆ ಎಂದರು ಗಡಿ ಭದ್ರತೆ ಜೊತೆಗೆ ಜಮ್ನು ಕಾಶ್ಲೀರದಲ್ಲಿ ಭಯೋತ್ಪಾದನೆ ವಿರುದ್ದದ ಹೋರಾಟದಲ್ಲಿ ಭತ್ತೀಸ್ಗಢದಲ್ಲಿ ಎಡಪಂಥೀಯ ಉಗ್ರವಾದದ ವಿರುದ್ದ ಹೀಗೆ ಶಾಂತಿ ಸ್ವಾಪಿಸುವಲ್ಲಿ ಐಟಿಐಪಿ ಸಕ್ರಿಯವಾಗಿದ್ದು ಇದರ ಸಬಲೀಕರಣಕ್ಕೆ ಸರ್ಕಾರ ಬದ್ದವಾಗಿದೆ ಎಂದು ಸಚಿವರು ಹೇಳಿದ್ದಾರೆ ಟ್ನೀಟ್ ಮೂಲಕ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಐಟಿಬಿಪಿ ಸಿಬ್ಲಂದಿ ಮತ್ತವರ ಕುಟುಂಬಕ್ಷೆ ಶುಭ ಕೋರಿದ್ದಾರೆ ಗಡಿಯನ್ನು ಸುರಕ್ಷಿತವಾಗಿಡುವಲ್ಲಿ ಐಟಿಐಪಿ ಅಸಾಧಾರಣವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕೊರೊನಾ ಬಿಕ್ಕಟ್ಟು ಶಮನದ ಪ್ರಯತ್ನವಾಗಿ ನಿರ್ದಿಷ್ಟ ಸಾಲಗಳ ಮೇಲಿನ ಚಕ್ರಬಡ್ಡಿ ಮತ್ತು ಸರಳಬಡ್ಡಿ ನಡುವಿನ ಅಂತರದ ಪಾವತಿಗಾಗಿ ಎಕ್ಸ್ ಗ್ರೇಷಿಯಾ ಅನುದಾನ ಯೋಜನೆಗೆ ಕೇಂದ್ರ ಸರ್ಕಾರ ಸಮ್ನತಿ ನೀಡಿದೆ

ನೀತಿ ಆಯೋಗ ಮತ್ತು ಪಟ್ರೋಲಿಯಂ ಸಚಿವಾಲಯ ಈ ಕಾರ್ಯಕ್ರಮ ಆಯೋಜಿಸಿದ್ಲು

ಜಾಗತಿಕ ತೈಲ ಮತ್ತು ಅನಿಲ ವಲಯದಲ್ಲಿ ಭಾರತ ಅತ್ಯಂತ ಪ್ರಮುಖ ಪಾಲುದಾರನಾಗಿದ್ಲು

ದೇಶವಾಸಿಗಳೊಂದಿಗೆ ಪ್ರಧಾನಮಂತ್ರಿ ತಮ್ಮ ಮನದ ಮಾತುಗಳನ್ನು ಪಂಚಿಕೊಳ್ಳಲಿದ್ದಾರೆ

ಈ ಮಧ್ಯೆ ಮೊದಲ ಹಂತದ ಚುನಾವಣೆಗೆ ಬಿರುಸಿನ ಪ್ರಚಾರ ನಡೆದಿದೆ ವಿವಿಧ ಪಕ್ಷಗಳ ರಾಜಕೀಯ ನಾಯಕರು ತಾರಾ ಪ್ರಚಾರಕರು ಅನೇಕ ರ್ನಾಲಿಗಳನ್ನು ನಡೆಸುತ್ತಿದ್ಲಾರೆ ಮೊದಲ ಪಂತಕ್ಷೆ ಪ್ರಚಾರ ಸೋಮವಾರ ಕೊನೆಯಾಗಲಿದೆ

ಈ ಮಧ್ಯೆ ಸ್ವಯಂ ಮೌಲ್ಡಮಾಪನ ತೆರಿಗೆ ಸಲ್ಲಿಕೆಗೂ ಗಡುವು ವಿಸ್ತರಿಸಲಾಗಿದ್ದು

ಇಂದು ವಿಶ್ವಸಂಸ್ಥೆ ದಿನಾಚರಣೆ

ವಿಶ್ವ ಇದೀಗ ಹೆಚ್ಚಿನ ಸವಾಲುಗಳನ್ನು ಎದುರಿಸಬೇಕಿದ್ದು ಜಾಗತಿಕ ಒಗ್ಗಟ್ಟು ಮತ್ತು ಸಹಕಾರದಿಂದ ಇದು ಸಾಧ್ವವಾಗಲಿದೆ ಎಂದು ವಿಶ್ವಸಂಸ್ವೆ ಪ್ರದಾನ ಕಾರ್ಯದರ್ಶಿ ಆ್ಬಂಟೋನಿಯೊ ಗ್ಯುಟೆರಸ್ ಅಭಿಪ್ರಾಯಪಟ್ಟಿದ್ದಾರೆ

ಅಭಿವೃದ್ಧಿ ಹೊಂದುತ್ತಿರುವ ವಿಶ್ವದ ಹಿತಾಸಕ್ತಿಯನ್ನು ಮತ್ತು ಸಮಕಾಲಿನ ಸವಾಲುಗಳನ್ನು ಎದುರಿಸಲು ಭಾರತ ಸಿದ್ದವಿದೆ ಎಂದಿದ್ದಾರೆ ದೊಡ್ಡ ದೊಡ್ಡ ರಾಷ್ಟಗಳು ತಮ್ಮ ತಮ್ಮ ಹಿತಾಸಕ್ತಿಗಳಿಗೆ ಮಾತ್ರ ಆದ್ದತೆ ನೀಡುತ್ತಿದ್ದು ಬಹುಪಕ್ಷೀಯತೆ ಅಪಾಯದ ಸ್ಟಿತಿಯಲ್ಲಿದೆ ಎಂದು ಸಚಿವರು ಬುಧವಾರ ಆತಂಕ ವ್ಯಕ್ತಪಡಿಸಿದ್ದರು